್ತಿ ಬಾಂಗ್ನಾದೇಶದ ಶಂಕಿತ ಭಯೋತ್ನಾದಕನ ಬಂಧನ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯಾದ್ಯಂತ ಹೈ ಅಲರ್ಟ್ ಫೋಷಣೆ ಗ್ಬಹ ಖಾತೆ ಸಚಿವ ಎಂ

ರಾಷ್ಷೀಯ ಶಿಕ್ಷಣ ಕರಡು ನೀತಿ ಅಭಿಪ್ರಾಯ ಮತ್ತು ಸಲಹೆ ಸೂಚನೆಗಳನ್ನು ನೀಡವ ಅಂತಿಮ ದಿನಾಂಕ ಒಂದು ತಿಂಗಳು ವಿಸ್ತರಣೆ

ಜೆಡಿಎಸ್ ಕಾಂಗ್ರೆಸ್ ಸಮಿಕ್ರ ಸರ್ಕಾರ ಸುಭದ್ರವಾಗಿದೆ

ಬಳಿಕ ಮಾತನಾಡಿದ ಅವರು ಹೈದರಾಬಾದ್ ಕರ್ನಾಟಕದ ಸಮಗ್ರ ಅಭಿವೃದ್ದಿಗೆ ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು

ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ ಬೀದರ ಜಿಲ್ಲೆಯಲ್ಲಿ ಮನೆಗಳ ನಿರ್ಮಾಣಕ್ಕೆ ಆದ್ದತೆ ನೀಡಲಾಗುವುದು

ಮರಗಳು ಇಲ್ಲದಿರುವುದು ಮತ್ತು ಜಲಸಂರಕ್ಷಣೆ ಮಾಡದಿರುವುದರಿಂದ ಉತ್ತರ ಕರ್ನಾಟಕ ಹಲವು ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿದೆ

ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದೆಯೆಂದು ಹೇಳಲಾದ ಬಾಂಗ್ಲಾದೇಶದ ರಾಷ್ಟೀಯ ಶಂಕಿತ ಭಯೋತ್ಪಾದಕನನ್ನು ಬಂಧಿಸಿದ ನಂತರ ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಹೈ ಅಲರ್ಟ್ ಘೋಷಿಸಿದೆ ಎಂದು ಗೃಹ ಖಾತೆ ಸಚಿವ ಎಂ

ಬೆಂಗಳೂರಿನ ವಿಜಯಪುರದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಗ್ರಗಾಮಿ ಸಂಘಟನೆಗಳೊಂದಿಗೆ ಸಂಬಂಧ ಹೊಂದಿದ್ದಾನೆ ಎಂದು ಹೇಳಲಾದ ಬಾಂಗ್ಲಾದೇಶ ಮೂಲದ ಭಯೋತ್ವಾದಕ ಅಬಿಬುಲ್ಲಾ ರೆಹಮಾನ್ನನ್ನು ಎನ್ಐಎ ರಾಷ್ಷೀಯ ತನಿಖಾ ತಂಡ ಬಂಧಿಸಿದೆ ಈ ಸಂಬಂಧ ರಾಜ್ಜದಲ್ಲಿ ಹೈ ಅಲರ್ಟ್ ಘೋಷಿಸಿ ಎಚ್ದರಿಕೆ ನೀಡಲು ಮುಂಜಾಗ್ರತಾ ಕ್ರಮವಾಗಿ ಸಿಐಡಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ ಎಂದು ಹೇಳಿದರು ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ನೀಗಿಸಲು ಕಾವೇರಿ ಐದನೇ ಹಂತದ ಯೋಜನೆ ಪ್ರಗತಿಯಲ್ಲಿದೆ ಆದರೆ ಇದು ಸಾಲದು ಹೀಗಾಗಿ ಲಿಂಗನಮಕ್ಕೆ ಯಿಂದ ನೀರು ತರಲು ವಿಸ್ತೃತ ವರದಿ ತಯಾರಿಸಲು ಸೂಚಿಸಲಾಗಿದೆ ಆದರೆ ಇದಕ್ಕೆ ವಿರೋಧ ಕೇಳಿ ಬಂದಿದೆ ವಿಸ್ತ್ರತ ವರದಿ ಬಳಿಕ ಸಾಧಕ ಬಾಧಕವನ್ನು ಪರಿಶೀಲಿಸಿ ಮುಂದಿನ ಹೆಜ್ಜೆ ಇಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ

ಬೆಂಗಳೂರಿನಲ್ಲಿ ಸ್ಟೀಲ್ಬ್ರಿಡ್ಜ್ ಯೋಜನೆ ಈ ಹಿಂದೆಯೇ ಕೈಬಿಡಲಾಗಿದೆ ಹೈಕೋರ್ಟ್ಗೂ ಈ ಸಂಬಂಧ ಮಾಹಿತಿ ನೀಡಿದ್ದೇವೆ ಆದರೆ ಇದೇ ಮಾರ್ಗವಾಗಿ ಎಲಿವೇಟೆಡ್ ಕಾರಿಡಾರ್ ಮಾಡಲು ವಿಸ್ತೃತ ವರದಿ ಸಿದ್ಧಪಡಿಸಲು ಸೂಚಿಸಲಾಗಿದೆ ಸ್ಟೀಲ್ ಬ್ರಿಡ್ಜ್ ಯೋಜನೆಗೆ ಸಾರ್ವಜನಿಕರ ವಿರೋಧವಿತ್ತು ಆದರೆ ಪರ್ಯಾಯ ಯೋಜನೆಗೆ ವಿರೋಧವಿಲ್ಲ ಹೀಗಾಗಿ ಎಸ್ಟೀಮ್ ಮಾಲ್ನಿಂದ ಚಾಲುಕ್ಥವರೆಗೆ ಎಲಿವೇಟೆಡ್ ಕಾರಿಡಾರ್ ನಿರ್ಮಿಸಲು ವಿಸ್ತೃತ ವರದಿ ತಯಾರು ಮಾಡಲಾಗುತ್ತಿದೆ ಬಳಿಕ ಜನಾಭಿಪ್ರಾಯದ ಮೇರೆಗೆ ಯೋಜನೆ ಕೈಗೆತ್ತಿಕೊಳ್ಳಲಾಗುವುದು ಎಂದು ಡಾಕ್ಟರ್ ಜಿ

ಪ್ರದೇಶ ಸಮಾಚಾರ ಕೇಳುತ್ತಿದ್ದಿರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಆಕಾಶವಾಣಿಯ ಕಾರ್ಯಕ್ರಮ ಜಗತ್ತಿನಲ್ಲೇ ಪ್ರಧಾನಿಯೊಬ್ಬರು ತಮ್ಮ ದೇಶದ ನಾಗರಿಕರೊಂದಿಗೆ ಸಂವಾದ ನಡೆಸುವ ಅತ್ಯಂತ ವಿಶಿಷ್ಟ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ಎಲ್ಲರೂ ಭಾಗಿಯಾಗಬೇಕು ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ ಜಾವಡೇಕರ್ ಮನವಿ ಮಾಡಿದ್ದಾರೆ

ದೇಶ ನಿರ್ಮಾಣ ನಿಟ್ಟನಲ್ಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳದೇಕು ಎಂದು ಸಚವರು ಕೋರಿದ್ದಾರೆ

ಈ ರಾಷ್ಟೀಯ ಮಹತ್ವದ ವಿಚಾರದ ಕುರಿತು ಎಲ್ಲ ಭಾಗಿದಾರರ ಸಲಹೆ ಪಡೆಯಲು ಗಡುವು ವಿಸ್ತರಿಸಲಾಗಿದೆ ಎಂದರು ರಾಷ್ಟೀಯ ಶಿಕ್ಷಣ ನೀತಿ ಕರಡು ರಚನೆ ಮುನ್ನ ಶ್ರತಿ ಸ್ತರದಲ್ಲೂ ವಿಸ್ತೃತ ಚರ್ಚೆ ನಡೆಸಲಾಗಿದೆ ಎಂದು ಅವರು ಶ್ರಕ್ನೆ ಯೊಂದಕ್ಕೆ ಉತ್ತರಿಸಿದರು ಕೇಂದ್ರ ಸರ್ಕಾರ ಒಂದು ರಾಷ್ಟ ಒಂದು ಪಡಿತರ ಚೀಟ ಬಗ್ಗೆ ಚಿಂತನೆ ನಡೆಸುತ್ತಿದೆ ಎಂದು ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಹೇಳಿದ್ದಾರೆ ಹೊಸದಿಲ್ಲಿಯಲ್ಲಿ ನಿನ್ನೆ ರಾಜ್ಯ ಆಹಾರ ಕಾರ್ಯದರ್ತಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ವಿಶೇಷವಾಗಿ ವಲಸಿಗರು ಸೇರಿದಂತೆ ಎಲ್ಲ ಫಲಾನುಭವಿಗಳಿಗೆ ಸರಾಗವಾಗಿ ಪಡಿತರ ಚೀಟ ದೊರೆಯುವಂತಾಗಲು ಈ ಕ್ರಮ ಉಪಯುಕ್ತ ಎಂದು ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ರೈಲ್ವೆ ಅಭಿವೃದ್ಧಿ ಯೋಜನೆಗಳಿಗೆ ಮಂಜೂರಾತಿ ನೀಡುವುದಾಗಿ ರೈಲ್ವೆ ಖಾತೆ ಸಚಿವ ಪಿಯೂಸ್ ಗೋಯಲ್ ಭರವಸೆ ನೀಡಿರುವುದಾಗಿ ದಕ್ಷಿಣ ಕನ್ನಡ ರೋಕಸಭಾ ಸದಸ್ಯ ನಳನಕುಮಾರ್ ಕಟೀಲ್ ಹೇಳಿದ್ದಾರೆ ಹೊಸದಿಲ್ಲಿಯಲ್ಲಿ ನಿನ್ನೆ ಕೇಂದ್ರ ಸಚಿವರಾದ ಪಿಯೂಶ್ ಗೋಯಲ್ ಹಾಗೂ ಸುರೇಶ್ ಅಂಗಡಿ ಅವರನ್ನು ಭೇಟಯಾದ ಸಂಸದರು ಕರಾವಳಿಯ ರೈಲ್ವೆ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಿದರು ಪ್ರತ್ಯೇಕ ಮಂಗಳೂರು ರೈಲ್ವೆ ವಿಭಾಗ ರಚಿಸಬೇಕು ಮಂಗಳೂರು ರೈಲು ನಿಲ್ದಾಣದಲ್ಲಿ ಹೊಸ ಸುಸಜ್ಜೆತ ಕಟ್ಟಡ ನಿರ್ಮಿಸಬೇಕು ಮಂಗಳೂರು ಯಶವಂತಪುರ ರೈಲನ್ನು ಪ್ರತಿನಿತ್ಯ ಓಡಿಸಬೇಕು ಮಂಗಳೂರು ಮೀರಜ್ ರೈಲನ್ನು ಪುನರಾರಂಭಿಸ ಬೇಕು ಮಂಗಳೂರು ತಿರುಪತಿ ಮಧ್ಯೆ ಹೊಸ ರೈಲು ಓಡಿಸಬೇಕು ಸುಬ್ರಹ್ಮಣ್ಯ ರೋಡ್ ರೈಲು ನಿಲ್ದಾಣದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿ ಪಡಿಸಬೇಕು ಎಂಬ ವಿವಿಧ ಮನವಿಗಳನ್ನು ಸಂಸದರು ಸಚಿವರಿಗೆ ಸಲ್ಲಿಸಿದರು ಎಂದು ಪ್ರಕಟಣೆ ತಿಳಿಸಿದೆ ಉದ್ಯೋಗ ಬಾತ್ರಿಯಡಿ ಸಮುದಾಯ ಆಧಾರಿತ ಕಾಮಗಾರಿಗಳನ್ನು ಕೈಗೊಂಡು ದುಡಿಯುವ ಕೈಗಳಿಗೆ ಕೆಲಸ ನೀಡಿ ಬರಗಾಲದಲ್ಲಿ ನೆರವಾಗಬೇಕಿರುವುದು ಪಂಚಾಯತ್ಗಳ ಕೆಲಸವಾಗಿದ್ದು ಈ ನಿಟ್ಟನಲ್ಲಿ ಕೆಲಸ ಮಾಡದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಗೆ ನೋಟಿಸ್ ನೀಡುವುದರ ಜೊತೆಗೆ ದಂಡ ವಿಧಿಸಿ ಸೇವಾ ಪುಸ್ತಕದಲ್ಲಿ ನಮೂದಿಸುವುದು ಮತ್ತು ಅಗತ್ಯವಿದ್ದಲ್ಲಿ ಇಲಾಖಾ ತನಿಖೆಯನ್ನು ಕೈಗೊಳ್ಳಲಾಗುವುದು ಎಂದು ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಕೃಷ್ಣದೈರೇಗೌಡ ಹೇಳಿದ್ದಾರೆ

ಬಾಂಗ್ನಾದೇಶದ ಶಂಕಿತ ಭಯೋತ್ವಾದಕನ ಬಂಧನ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯಾದ್ಯಂತ ಹೈ ಅಲರ್ಟ್ ಫೋಷಣೆ ಗೃಹ ಖಾತೆ ಸಚಿವ ಎಂ

ರಾಷ್ಟೀಯ ಶಿಕ್ಷಣ ಕರಡು ನೀತಿ ಅಭಿಪ್ರಾಯ ಮತ್ತು ಸಲಹೆ ಸೂಚನೆಗಳನ್ನು ನೀಡವ ಅಂತಿಮ ದಿನಾಂಕ ಒಂದು ತಿಂಗಳು ವಿಸ್ತರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು